ನವದೆಹಲಿಯಲ್ಲಿ ಇಂದು ಹಣಕಾಸು ಸಚಿವ ಅರುಣ್ ಜೇಟ್ಲ ಅಧ್ಯಕ್ಷತೆಯಲ್ಲಿ ಸರಕು ಮತ್ತು ಸೇವಾ ತೆರಿಗೆ

ಪಂಜಾಬ್ ನ್ಲಾಪನಲ್ ಬ್ಲಾಂಕ್ಗೆ ಕೋಟ್ಲಂತರ ರೂ ವಂಚನೆ ಮಾಡಿ ಪರಾರಿಯಾಗಿರುವ ಉದ್ಲಮಿ ನೀರವ್

ಮನೋಹರ್ ಪರಿಕ್ಕರ್ ನಿಧನದಿಂದಾಗಿ ತೆರವಾಗಿದ್ದ ಸ್ವಾನಕ್ಕೆ ಬಿಜೆಪಿ ವರಿಷ್ಠರು ಪ್ರಮೋದ್ ಸಾವಂತ್ ಅವರನ್ನು ನೇಮಕ ಮಾಡಿದ್ದು ನಿನ್ನೆ ರಾತ್ರಿಯೇ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ

ಬಿಜೆಪಿ ಮಿತ್ರಪಕ್ಷಗಳಾದ ಮಹಾರಾಷ್ಷವಾದಿ ಗೋಮಾಂತಕ್ ಪಕ್ಷ ಹಾಗೂ ಗೋವಾ ಫಾರ್ವರ್ಡ್ ಪಕ್ಷದ ಸದಸ್ಖರು ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಮನೋಹರ್ ಪರಿಕ್ಕರ್ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದವರಿಗೆ ಮತ್ತೆ ಅವಕಾಶ ಕಲ್ಪಿಸಲಾಗಿದೆ ಮಹಾರಾಪ್ಷವಾದಿ ಗೋಮಾಂತಕ್ ಪಕ್ಷದ ಇಬ್ಲರು ಶಾಸಕರಾದ ಸುದಿನ್ ದಾವಿಲ್ತರ್ ಮನೋಹರ್ ಅಗಾಂವ್ಕರ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಗೋವಾ ಫಾರ್ವರ್ಡ್ ಪಕ್ಷದ ವಿಜಯ್ ಸರ್ದೇಸಾಯಿ ವಿನೋದ್ ಪಾಲೇಕರ್ ಜಯೇಶ್ ಸಲಗಾಂವ್ಕರ್ ಕೂಡ ಸಚಿವರಾಗಿ ಪ್ರಮಾಣ ಸ್ವೀಕರಿಸಿದರು ಬಿಜೆಪಿಯ ಮೌವಿನ್ ಗೊಡಿನ್ನೊ ವಿಶ್ವಜಿತ್ ರಾಣೆ ಮಿಲಿಂದ್ ನಾಯ್ತ್ ನಿಲೇಶ್ ಕ್ವಾಬ್ರಲ್ ಅವರು ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು ಪಕ್ಷೇತರ ಶಾಸಕರಾಗಿರುವ ರೋಹನ್ ಕೌಂಟೆ ಮತ್ತು ಗೋವಿಂದ ಗವಾಡೆ ಕೂಡ ಸಚಿವರಾಗಿದ್ದಾರೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವುದಕ್ಕೂ ಮುನ್ನ ತಮ್ಮ ವಿಧಾನಸಭಾಧ್ವಕ್ಷ ಸ್ಥಾನಕ್ಕೆ ಪ್ರಮೋದ್ ಸಾವಂತ್ ರಾಜೀನಾಮೆ ನೀಡಿದರು ನಂತರ ಸುದ್ವಿಗಾರರೊಂದಿಗೆ ಮಾತನಾಡಿದ ಪಕ್ಷ ನನಗೆ ಉನ್ನತ ಜವಾಬ್ದಾರಿ ನೀಡಿದೆ ರಾಜಕೀಯಕ್ಕೆ ನನ್ನನ್ನು ಕರೆತಂದ ಗುರುಗಳಾದ ಮನೋಹರ್ ಪರಿಕ್ಕರ್ ಅವರನ್ನು ಸದಾ ಸ್ಕರಿಸುತ್ತೇನೆ ಎಂದರು

ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ಕೋಲಾರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಮೈಸೂರು ಕೊಡಗು ಮಂಡ್ಹ ಚಾಮರಾಜನಗರ ದಕ್ಷಿಣ ಕನ್ನಡ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಹಾಸನ ತುಮಕೂರು ಮತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ

ದೇಶಾದ್ಯಂತ ಒಟ್ಟು ಏಳು ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದ್ದು

ನವದೆಹಲಿಯಲ್ಲಿ ನಿನ್ನೆ ಕಾಂಗ್ರೆಸ್ ಚುನಾವಣಾ ಸಮಿತಿ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಿತು ಪಶ್ಚಿಮ ಬಂಗಾಳದಲ್ಲಿ ಜಂಗೀಪುರ ಕ್ಷೇತ್ರಕ್ಕೆ ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಅವರ ಪುತ್ರ ಅಭಿಜಿತ್ ಅವರನ್ನು ಬಹ್ರಾಮ್ಪುರ್ಗೆ ಅಧೀರ್ ರಂಜನ್ ಚೌಧರಿ ಹಾಗೂ ರಾಯ್ಗಂಜ್ ಕ್ಷೇತ್ರಕ್ಕೆ ದೀಪಾ ದಾಸ್ಮುನ್ಷಿ ಅವರನ್ನು ಕಾಂಗ್ರೆಸ್ ಕಣಕ್ತಿಳಿಸಿದೆ

ನವದೆಹಲಿಯಲ್ಲಿ ನಡೆದ ಕೃಷಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಕೃಷಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಒತ್ತು ನೀಡಬೇಕಾದ ಅಗತ್ವವಿದೆ ಎಂದರು ಕ್ಕಷಿ ಉತ್ಪನ್ನಗಳ ಇಳುವರಿ ಹೆಚ್ಚಿಸಲು ಹಾಗೂ ಅದನ್ನು ಮಾರುಕಟ್ಟೆ ಮಾಡಲು ನೂತನ ಯೋಜನೆಗಳನ್ನು ಜಾರಿಗೆ ತರಬೇಕಾಗಿದೆ ಪಳೆಯ ಕೆಲವು ಕಾನೂನುಗಳನ್ನು ರದ್ದುಪಡಿಸುವುದು ಉತ್ತಮ ಎಂದು ಅಮಿತಾಭ್ ಕಾಂತ್ ಅಭಿಪ್ರಾಯಪಟ್ಟದ್ದಾರೆ

ವಿಡಿಯೋ ಕಾನ್ವರೆನ್ಸ್ ಮೂಲಕ ಅವರು ಸಭೆಯ ನೇತೃತ್ವವನ್ನು ವಹಿಸಲಿದ್ದಾರೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಯಾವುದೇ ರೀತಿಯ ದರ ಇಳಿಕೆ ಬಗ್ಗೆ ಈ ಬಾರಿಯ ಸಭೆಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇಲ್ಲ ಎಂದು ಮೂಲಗಳು ತಿಳಿಸಿವೆ

ರಿಯಲ್ ಎಸ್ಸೇಟ್ ವಲಯದಲ್ಲಿ ಇಳಕೆಗೊಳಿಸಲಾಗಿರುವ ಜಿಎಸ್ಟಿ ದರಗಳನ್ನು ಅನುಷ್ನಾನ ಸೇರಿದಂತೆ ಹಲವು ವಿಷಯಗಳನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಇದೆ

ವಿಶ್ವಸಂಸ್ಥೆಯ ಸಹಯೋಗದಲ್ಲಿ ರಾಷ್ಷೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಈ ಕಾರ್ಯಾಗಾರವನ್ನು ಆಯೋಜಿಸಿದೆ ವಿಪತ್ತು ಸಂಭವಿಸಿದ ಸಂದರ್ಭದಲ್ಲಿ ಕ್ಲೆಗೊಳ್ಳಬಹುದಾದ ತುರ್ತು ಕ್ರಮಗಳು ಹಾಗೂ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಅಳವಡಿಸೊಳ್ಳಬೇಕಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿರುವ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸಮ್ಮೇಳನಕ್ಕೆ ದೇಶ ವಿದೇಶಗಳಿಂದ ಪ್ರತಿನಿಧಿಗಳು ಆಗಮಿಸಲಿದ್ದಾರೆ ವಿಶ್ವಸಂಸ್ಟೆಯ ಪ್ರತಿನಿಧಿಗಳು ಆಗಮಿಸುವ ನಿರೀಕ್ಷೆ ಇದೆ

ವಂಚನೆ ಮಾಡಿ ಪರಾರಿಯಾಗಿರುವ ಉದ್ದಮಿ ನೀರವ್ ಮೋದಿಗೆ ಲಂಡನ್ ನ್ಲಾಯಾಲಯ ಬಂಧನ ವಾರಂಟ್ ಜಾರಿ ಮಾಡಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀರವ್ ಮೋದಿಯನ್ನು ಹಸ್ತಾಂತರ ಮಾಡಬೇಕೆಂದು ಭಾರತದ ಜಾರಿ ನಿರ್ದೇಶನಾಲಯ ಕಳೆದ ತಿಂಗಳು ಮನವಿ ಮಾಡಿತ್ತು ಕಾಳಧನ ಸ್ತ್ರಮ ನಿಯಂತ್ರಣ ಕಾಯಿದೆಯಡಿ ನೀರವ್ ಮೋದಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದ ವಿಚಾರಣೆ ನಡೆಸಿದ ಲಂಡನ್ನಿನ ವೆಸ್ಟ್ ಮಿನ್ಸ್ಟರ್ ನ್ಯಾಯಾಲಯ ಬಂಧನ ವಾರಂಟ್ ಜಾರಿ ಮಾಡಿತು ಬಂಧನ ವಾರಂಟ್ ಜಾರಿಯಾಗಿದ್ದು ಅತಿ ಶೀಘ್ರದಲ್ಲೇ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ

ಗಳ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದ ಪ್ರಮುಖ ಆರೋಪಿ ನೀರವ್ ಮೋದಿಯನ್ನು ಭಾರತವು ವಿತ್ತಾಪರಾಧಿ ಎಂದು ಫೋಷಿಸಿದೆ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ತಂಡ ಶೀಘದಲ್ಲಿಯೇ ಲಂಡನ್ಗೆ ತೆರಳಲಿದೆ ಈ ಬೆಳವಣಿಗೆ ಬಗ್ಗೆ ತನಿಖಾಧಿಕಾರಿಗಳು ಹಾಗೂ ಲಂಡನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ

ಇತ್ತೀಚೆಗೆ ಚೀನಾದ ಕ್ಲಿಯಾನ್ಜಿಂಗ್ ಪ್ರಾಂತ್ವದಲ್ಲಿ ಉಗ್ರ ನಿಗ್ರಹ ಕೈಗೊಂಡ ಸಂಬಂಧ ಶ್ವೇತಪತ್ರ ಹೊರಡಿಸಿರುವ ಚೀನಾ ಮುಂಬೈ ಮೇಲಿನ ದಾಳಿಯನ್ನು ಪ್ರಸ್ತಾಪಿಸಿದೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಭಯೋತ್ಪಾದನೆಯಿಂದ ಮಾನವೀಯತೆ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಚೀನಾ ತಿಳಿಸಿದೆ ಅಬುದಾಬಿಯಲ್ಲಿ ನಡೆದ ವಿಶ್ವ ವಿಶೇಷ ಒಲಿಂಪಿಕ್ಸ್ ಪಂದ್ಲಾವಳಿಯಲ್ಲಿ ಭಾರತ ತಂಡಕ್ಕೆ ಪದಕಗಳ ಸುರಿಮಳೆಯಾಗಿದೆ

ಮಹಿಳೆಯರ ವಿಭಾಗದಲ್ಲಿ ಪಶ್ಚಿಮ ಬಂಗಾಳದ ಸಂತೋಷಿ ವಿಜಯ್ ಕೌತಂಕರ್ ನಾಲ್ಲು ರಜತ ಪದಕಗಳನ್ನು ತಮ್ಮದಾಗಿಸಿಕೊಂಡರು ಈಜು ಸ್ಪರ್ಧೆಯಲ್ಲೂ ಭಾರತ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿತು ಇದೇ ಸೆಪ್ಲೆಂಬರ್ ಹಾಗೂ ಅಕ್ಷೋಬರ್ನಲ್ಲಿ ಕತಾರ್ನ ರಾಜಧಾನಿ ದೋಹಾದಲ್ಲಿ ನಡೆಯಲಿರುವ ವಿತ್ವ ಅಥ್ಲೆಟಕ್ಸ್ ಚಾಂಪಿಯನ್ಷಿಪ್ನ ಮ್ವಾರಾಥಾನ್ ಸ್ಪರ್ಧೆಗೆ ಭಾರತದ ಏಷ್ಟನ್ ಚಾಂಪಿಯನ್ ಗೋಪಿ ಥೋನ್ಕಲ್ ಅರ್ಹತೆ ಪಡೆದುಕೊಂಡಿದ್ದಾರೆ

ಸಿಯೋಲ್ ಅಂತಾರಾಷ್ಟೀಯ ಮ್ಹಾರಾಥಾನ್ ಐ ಎ ಎ ಎಫ್ ಗೋಲ್ಡ್ ಲೇಬಲ್ನ ವಿಶ್ವ ದರ್ಜೆಯ ಪಂದ್ಯಾವಳಿಯಾಗಿದೆ

ಅಂತಾರಾಷ್ಷೀಯ ಕ್ರಿಕೆಟ್ ಮಂಡಳಿಯಲ್ಲಿ ಹೂಡಲಾದ ಪ್ರಕರಣದಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಹಿನ್ನಡೆ ಉಂಟಾಗಿದ್ದ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ದಂಡ ಪಾವತಿಸಲು ಸೂಚಿಸಲಾಗಿತ್ತು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಎಹ್ಪಾನ್ ಮಣಿ ಈ ವಿಷಯವನ್ನು ನಿನ್ನೆ ತಿಳಿಸಿದ್ದಾರೆ ಎರಡು ಮಂಡಳಗಳ ನಡುವಿನ ಒಪ್ಪಂದಕ್ಕೆ ಬಿಸಿಸಿಐ ಬದ್ದವಾಗಿಲ್ಲ ನಿಯಮ ಉಲ್ಲಂಘನೆ ಮಾಡಿದೆ

ಪಾಕಿಸ್ತಾನದ ವಾದವನ್ನು ತಿರಸ್ತರಿಸಿದ ಭಾರತೀಯ ಕ್ರಿಕೆಟ್ ಮಂಡಳಿ ಭಾರತ ಸರಕಾರ ಅನುಮತಿ ನೀಡದ ಕಾರಣ ಕ್ರಿಕೆಟ್ ಸರಣಿ ಆಡಲು ಸಾಧ್ಯವಾಗಿಲ್ಲ ಸರಕಾರದ ಆದೇಶ ಉಲ್ಲಂಘನೆ ಮಾಡಲು ಆಗದು ಎಂದು ವಾದ ಮಂಡಿಸಿತ್ತು